ಹರ್ಷವರ್ಧನ್ ನಿನ್ನೆ ವಿಡಿಯೋ ಸಂವಾದದ ಮೂಲಕ ಪರಾಮರ್ಶೆ ನಡೆಸಿದರು ಅರುಣಾಚಲ ಪ್ರದೇಶ ಅಸ್ವಾಂ ಮಣಿಪುರ ಮೇಘಾಲಯ ಮಿಜೋರಾಂ ನಾಗಾಲ್ಗಾಂಡ್ ತ್ರಿಪುರಾ ಹಾಗೂ ಸಿಕ್ಕಿಂ ರಾಜ್ಙಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈಶಾನ್ತ ರಾಜ್ಙಗಳ ಬಹುತೇಕ ಪ್ರದೇಶಗಳು ಹಸಿರು ವಲಯದಲ್ಲಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ

ಉಳಿದ ಎಲ್ಲಾ ಈಶಾನ್ಯ ರಾಜ್ಯಗಳು ಹಸಿರುವಲಯದಲ್ಲಿವೆ ಎಂದು ಸಚಿವರು ಹೇಳಿದರು ರಾಜ್ಯಗಳಲ್ಲಿ ಕಿತ್ತಳೆ ವಲಯಗಳನ್ನು ಹಸಿರುವಲಯಗಳನ್ನಾಗಿಸುವ ನಿಟ್ಟನಲ್ಲಿ ಕಾರ್ಯೋನ್ನುಖವಾಗಬೇಕೆಂದು ಸಲಹೆ ನೀಡಿದ ಡಾ ಹರ್ಷವರ್ಧನ್ ವಲಸೆ ಕಾರ್ಮಿಕರು ವಿದ್ವಾರ್ಥಿಗಳು ಹಾಗೂ ವಿದೇಶಗಳಿಂದ ಹಿಂತಿರುಗುವವರ ಮೇಲೆ ತೀವ್ರ ನಿಗಾ ಇರಿಸಿ ಅವರನ್ನು ನಿಯಮಗಳಂತೆ ಆರೋಗ್ಯ ತಪಾಸಣೆಗೊಳಪಡಿಸಿ ಕ್ವಾರಂಟೈನ್ನಲ್ಲಿ ಇರಿಸಬೇಕೆಂದು ಈತಾನ್ನ ರಾಜ್ಯಗಳಿಗೆ ಸೂಚಿಸಿದರು ಸೋಂಕಿತರ ಕುರಿತ ಮಾಹಿತಿ ಸೇರಿದಂತೆ ಸ್ವಯಂ ರಕ್ಷಣೆಗಾಗಿ ಜನರು ಆರೋಗ್ಗ ಸೇತು ಆ್ಲಪ್ ಬಳಸಲು ಹಾಗೂ ಕೋವಿಡ್ ಆಸ್ಪತ್ರೆಗಳು ಸೇರಿದಂತೆ ಇನ್ನಿತರ ಸೇವೆಗಳ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ರಾಜ್ಯಗಳು ಕ್ರಮಕ್ಟೆಗೊಳ್ಳುವಂತೆ ಅವರು ಹೇಳಿದರು ಆರೋಗ್ಯ ಸಂಬಂಧಿ ಕಾರ್ಯಕ್ರಮಗಳ ಬಲವರ್ಧನೆಗಾಗಿ ಸಚಿವಾಲಯ ನೆರವಿನ ನಿಧಿ ಬಿಡುಗಡೆ ಮಾಡಿರುವುದಾಗಿ ಮಾಹಿತಿ ನೀಡಿದ ಸಚಿವರು ಗಡಿಗಳಲ್ಲಿ ರಾಜ್ಯಗಳ ಒಳಗೆ ಪ್ರವೇಶಿಸುವ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸಬೇಕೆಂದು ತಿಳಿಬದರು